ಕೊರೋನಾ ಸಾಂಕ್ರಾಮಿಕ ಹಿನ್ನೆಲೆ ಎಲ್ಲಾ ರಾಜ್ದಗಳ ಮುಖ್ಚಮಂತ್ರಿಗಳೊಂದಿಗೆ ಪ್ರಧಾನಮಂತ್ರಿ ವಿಡಿಯೋ ಕಾನ್ವರೆನ್ಸ್

ಕಲಬುರಗಿಯಲ್ಲಿ ಕೊರೋನಾ ಸೋಂಕು ಪರೀಕ್ಷಾ ಕೇಂದ್ರ ನಾಳೆ ಆರಂಭ

ರಾಜ್ಯಗಳಲ್ಲಿ ಕೈಗೊಳ್ಳಲಾಗಿರುವ ಕ್ರಮಗಳ ಬಗ್ಗೆ ಪ್ರಧಾನಿಯವರಿಗೆ ಮಾಹಿತಿ ನೀಡಲಾಗುತ್ತಿದೆ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ಸಭೆಯಲ್ಲಿ ಭಾಗವಹಿಸಿದ್ದರು

ಇದರಿಂದಾಗಿ ಈ ಹಿಂದೆ ಪರೀಕ್ಷೆಗೆ ಆಗುತ್ತಿದ್ದ ವಿಳಂಬ ತಪ್ಪಿಲಿದೆ ಬೆಂಗಳೂರಿನಿಂದ ತಜ್ಞರ ತಂಡ ಕಲಬುರಗಿಗೆ ತೆರಳಿ ಪ್ರಾಯೋಗಿಕ ಪರೀಕ್ಷೆ ನಡೆಸಲಿದೆ ಎಂದು ಯಡಿಯೂರಪ್ಪ ಟ್ವೀಟ್ ಮಾಡಿದ್ದಾರೆ ಸರ್ಕಾರ ಜನರ ಸೇವೆಗೆ ಸದಾ ಸಿದ್ಧವಿದ್ದು ಕಲಬುರಗಿ ಜನತೆ ಯಾವುದೇ ರೀತಿಯ ಆತಂಕಕ್ಕೆ ಒಳಗಾಗಬಾರದು ಎಂದು ಆರೋಗ್ವ ಸಚಿವ ಬಿ ಶ್ರೀರಾಮುಲು ವಿನಂತಿಸಿದ್ದಾರೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಕೊರೋನಾ ತಡೆಗೆ ಅಗತ್ಯ ತ್ರಮಗಳನ್ನು ಕೈಗೊಳ್ಳಲಾಗುತ್ತಿದ್ದು ಜಿಲ್ಲೆಯಲ್ಲಿ ಯಾವುದೇ ಸೋಂಕಿತ ಪ್ರಕರಣ ಪತ್ತೆಯಾಗಿಲ್ಲ ಎಂದು ಜಿಲ್ಲಾಧಿಕಾರಿ ರವೀಂದ್ರ ತಿಳಿಸಿದ್ದಾರೆ ಕೆಂಪೇಗೌಡ ಅಂತಾರಾಷ್ಷೀಯ ವಿಮಾನ ನಿಲ್ದಾಣದಲ್ಲಿ ವಿದೇಶದಿಂದ ಆಗಮಿಸುವ ಕೊರೋನಾ ಶಂಕಿತ ಸಿ ವರ್ಗದ ಪ್ರಯಾಣಿಕರಿಗೆ ಕಡ್ಡಾಯ ತಪಾಸಣೆ ಹಾಗೂ ಕೈಗೆ ಮುದ್ರೆಯನ್ನು ಹಾಕಲಾಗುತ್ತಿದೆ ಎಂದು ಜಲ್ಲಾಧಿಕಾರಿ ಆಕಾಶವಾಣಿಗೆ ತಿಳಿಸಿದ್ದಾರೆ ಧ್ವನಿ ಬೆಂಗಳೂರು ಗ್ರಾಂ

ಇದನ್ನು ಉಲ್ಲಂಘಿಸುವವರನ್ನು ಬಂಧಿಸಲಾಗುವುದು ಎಂದು ಜಿಲ್ಲಾಧಿಕಾರಿ ಜಗದೀಶ್ ಹೇಳಿದ್ದಾರೆ

ಬೊಮ್ನನಹಳ್ಳಿ ಅವರು ತಿಳಿಸಿದ್ದಾರೆ ಕೊರೋನಾ ವೈರಾಣು ನಿಯಂತ್ರಣ ಓನೈಲೆಯಲ್ಲಿ ಬಳ್ಳಾರಿ ಜಿಲ್ಲೆಯ ಐತಿಹಾಸಿಕ ಪಂಪಿಗೆ ಪ್ರವಾಸಿಗರ ಪ್ರವೇಶವನ್ನು ಈ ತಿಂಗಳ ಅಂತ್ತದವರೆಗೆ ನಿರ್ಬಂಧಿಸಿ ಜಿಲ್ಲಾಧಿಕಾರಿ ಎಸ್

ನಕುಲ್ ಆದೇಶ ಹೊರಡಿಸಿದ್ದಾರೆಹಂಪಿಯ ವಿರೂಪಾಕ್ಷ ಮೊದಲಾದ ದೇವಸ್ಥಾನಗಳಲ್ಲಿ ಮೂಜಾ ಕಾರ್ಯಗಳು ಎಂದಿನಂತೆ ನಡೆಯಲಿವೆ ಸಾರಿಗೆ ಇಲಾಖೆಯ ಕಚೇರಿಗಳಿಗೆ ಪ್ರತಿ ದಿನ ನೂರಾರು ಸಂಖ್ಯೆಯಲ್ಲಿ ಬರುವ ಸಾರ್ವಜನಿಕರು ಕೊರೋನಾ ವೈರಸ್ ಪರಡದಂತೆ ಮುನ್ನೆಜ್ವರಿಕೆ ಕ್ರಮ ತೆಗೆದುಕೊಳ್ಳಲು ಗದಗ ಜಿಲ್ಲೆಯ ಸಾರಿಗೆ ಮತ್ತು ರಸ್ತೆ ಸುರಕ್ಷತೆ ಆಯುತ್ತರು ಸುತ್ತೋಲೆ ಹೊರಡಿಸಿದ್ದಾರೆ ಚಾಮರಾಜನಗರ ಜಿಲ್ಲೆಯ ಮಣಜನೂರು ಮೂಲೆಹೊಳೆ ಬಂಡೀಮರ ಪಾಲಾರ್ ಪಾಗೂ ನಾಲ್ರೋಡ್ ಚಿಕ್ಮೋಸ್ಟ್ಗಳಲ್ಲಿ ಜಿಲ್ಲಾ ಆರೋಗ್ತ ಮತ್ತು ಕುಟುಂಬ ಕಲ್ಲಾಣ ಇಲಾಖಾಧಿಕಾರಿಗಳು ಸ್ವಳದಲ್ಲಿ ಮೊಕ್ಕಾಂ ಹೂಡಿ ಪ್ರಯಾಣಿಕರನ್ನು ತಪಾಸಣೆಗೊಳಪಡಿಸುತ್ತಿದ್ದಾರೆ ಹಾಸನ ಜಲ್ಲೆಯಲ್ಲಿ ಕೊರೋನಾ ಸೋಂಕು ನಿಯಂತ್ರಣಕ್ಕೆ ಎಲ್ಲಾ ರೀತಿಯ ಮುಂಜಾಗ್ರತೆ ವಹಿಸುವುದರ ಜೊತೆಗೆ ಸಕಲ ಸವಾಲುಗಳನ್ನು ಸಮರ್ಥವಾಗಿ ಎದುರಿಸಲು ಆಸ್ತ್ರೆಗಳನ್ನು ಸನ್ನದ್ದವಾಗಿರಿಸುವಂತೆ ಜಿಲ್ಲಾ ಪಂಜಾಯ್ತಿ ಆರೋಗ್ಯ ಮತ್ತು ಶಿಕ್ಷಣ ಸ್ಯಾಯಿ ಸಮಿತಿ ಅಧ್ಯಕ್ಷರಾದ ಭವಾನಿ ರೇವಣ್ಣ ಅಧಿಕಾರಿಗಳಿಗೆ ತಿಳಿಸಿದ್ದಾರೆ ರಾಯಚೂರಿನ ರಿಮ್ ಆಸ್ಪತ್ರೆಗೆ ಇಂದು ಜಿಲ್ದಾಧಿಕಾರಿ ಭೇಟಿ ನೀಡಿ ಕೊರೋನಾ ವೈರಸ್ ರೋಗಿಗಳಿಗಾಗಿ ನಿರ್ಮಿಸಿರುವ ಪ್ರಕ್ಶೇಕವಾರ್ಡ್ನ್ನು ಪರಿಶೀಲನೆ ನಡೆಸಿದರು ಕೊರೊನಾ ನಿಯಂತ್ರಣದ ಓನ್ನೆಲೆಯಲ್ಲಿ ಮನೆಯಲ್ಲಿ ಪ್ರತ್ಯೇಕವಾಗಿ ಇರಿಸಿರುವವರ ಮೇಲೆ ತೀವ್ರ ನಿಗಾ ಇಡಲು ನೆರೆಹೊರೆಯವರಿಂದ ಕಣ್ಗಾವಲು ಇಡುವಂತೆ ಕೋರುವ ನಿರ್ಣಯವನ್ನು ಕೈಗೊಳ್ಳಲಾಗಿದೆ ಎಂದು ವಿಜಯಮರ ಜಿಲ್ಲಾಧಿಕಾರಿ ವೈಎಸ್ ಪಾಟೀಲ ತಿಳಿಸಿದ್ದಾರೆ ಕೊರೋನಾ ವೈರಾಣು ಸೊಂಕು ತೀವ್ರ ಸ್ವರೂಪದ ಸಾಂಕಾಮಿಕವಾಗಿರುವುದರಿಂದ ಮುನ್ನೆಚ್ಚರಿಕೆ ಕ್ರಮವಾಗಿ ದೇಶಾದ್ಯಂತ ಸಾರಿಗೆ ನಿರ್ಬಂಧಗಳನ್ನು ಪ್ರಕಟಿಸಲಾಗಿದೆ ಸಮೂಪ ಸಾರಿಗೆ ವ್ಯವಸ್ಥೆಯನ್ನು ಸುರಕ್ಷಿತವಾಗಿರಿಸಲು ಅಗತ್ಯ ಕ್ರಮಗಳನ್ನು ಕೈಗೊಳ್ಳಲಾಗುತ್ತಿದೆ ಆದರೂ ಸಾಧ್ಯವಾದಷ್ಟೂ ಮಟ್ಟಿಗೆ ಹೆಚ್ಚು ಜನರು ಪ್ರಯಾಣಿಸಬಲ್ಲ ಸಮೂಪ ಸಾರಿಗೆ ವ್ಯವಸ್ಥೆಯನ್ನು ಬಳಸಬಾರದು ಎಂದು ಸಾರ್ವಜನಿಕರಿಗೆ ಕೇಂದ್ರ ಆರೋಗ್ಯ ಸಚಿವಾಲಯ ಮನವಿ ಮಾಡಿದೆ ಕೊರೋನಾ ವೈರಾಣು ಪರಡದಂತೆ ಕೈಗೊಳ್ಳಬೇಕಾದ ಮುನೈಜ್ವರಿಕಾ ಕ್ರಮಗಳ ಬಗ್ಗೆ ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕೆಲ್ಕಾಣ ಇಲಾಖೆ ಪ್ರಾದೇಶಿಕ ನಿರ್ದೇಶಕ ಡಾ

ರವಿಕುಮಾರ್ ಆಕಾಶವಾಣಿಯೊಂದಿಗೆ ಮಾತನಾಡಿದ್ದಾರೆ

ಮುಖ್ಯಮಂತ್ರಿ ಪರವಾಗಿ ಗೃಹ ಸಚಿವ ಬಸವರಾಜ ಬೊಮ್ಮಾಯಿ ಮೂರು ವಿಧೇಯಕಗಳನ್ನು ಮಂಡಿಸಿ ರಾಜ್ಕದ ಎಲ್ಲ ನಗರ ಸ್ಥಳೀಯ ಸಂಸ್ಥೆಗಳಲ್ಲಿ ಏಕರೂಪದ ಕಾನೂನು ಜಾರಿಗೆ ತರಲು ತಿದ್ದುಪಡಿ ಮಸೂದೆಯನ್ನು ತರಲಾಗುತ್ತಿದೆ ಎಂದರು ಕಾಂಗ್ರೆಸ್ ಪಕ್ಷದ ಎಚ್ ಕೆ ಪಾಟೀಲ್ ಸೇರಿದಂತೆ ಪಲವು ಸದಸ್ಕರು ಬೆಂಬಲಿಸಿ ಮಾತನಾಡಿ ಪಲವು ಸಲಹೆಗಳನ್ನು ನೀಡಿದರು ನಗರ ಸ್ಥೀಯ ಸಂಸ್ಥೆಗಳಲ್ಲಿ ನಡೆಯುವ ಚುನಾವಣೆಯಲ್ಲಿ ನೋಟಾ ಅಳವಡಿಕೆ ಮಾಡುವ ಮರಸಬೆ ಮತ್ತು ಕೆಲವು ಇತರ ಕಾನೂನು ವಿಧೇಯಕ ಕುರಿತಂತೆ ಗೃಹ ಸಚಿವ ಬಸವರಾಜ್ ಬೊಮ್ಯಾಯಿ ಪರ್ಯಾಲೋಜನಾ ಪ್ರಸ್ತಾವ ಮಂಡಿಸಿ ನೋಟಾ ಜಾರಿಗೆ ತಿದ್ದುಪಡಿ ತರಲಾಗುತ್ತಿದೆ ಎಂದರು ಕರ್ನಾಟಕ ಬಹಿರಂಗ ಸ್ಥಳಗಳಲ್ಲಿ ವಿರೂಪಗೊಳಿಸುವುದನ್ನು ನಿರ್ಬಂಧಿಸಲು ರಾಜ್ಯಸರ್ಕಾರ ನಿರ್ಧರಿಸಿದ್ದು ಎಲ್ಲಾ ನಗರ ಸ್ಥಳೀಯ ಸಂಸ್ಥೆಗಳಿಗೆ ಈ ಕಾನೂನು ಜಾರಿಗೆ ಬರಲಿದೆ ಎಂದು ವಿವರಿಸಿದರು ನಾಲ್ಕು ತಿದ್ದುಪಡಿ ಮಸೂದೆಯನ್ನು ಸಭಾಧ್ಯಕ್ಷರು ಪ್ರಕ್ಯೇಕವಾಗಿ ಮತಕ್ಕೆ ಹಾಕಿದಾಗ ಧ್ವನಿಮತದಿಂದ ವಿಧೇಯಕಗಳು ಅಂಗೀಕಾರವಾಯಿತು ಎಂದು ಸದನಕ್ಕೆ ಅವರು ತಿಳಿಸಿದರು

ತೆಲಂಗಾಣ ರಾಜ್ಯದ ಮಾದರಿಯಲ್ಲಿಯೇ ಪ್ರಾಣಿ ಮತ್ತು ಪಕ್ಷಿಗಳಿಗಾಗಿ ಅಂಬ್ಯುಲೆನ್ನ್ಗಳನ್ನು ರಾಜ್ಯದಲ್ಲೂ ಆರಂಭಿಸುವ ಬಗ್ಗೆ ಜಿಂತನೆ ನಡೆಸಲಾಗುವುದು ಎಂದು ಪ್ರಭು ಚವ್ವಾಣ್ ಸದನಕ್ಕೆ ತಿಳಿಸಿದರು ರಾಜ್ಯದಲ್ಲಿ ಅತ್ಯುತ್ತಮವಾದ ಜವಳಿ ನೀತಿಯನ್ನು ರೂಪಿಸಲು ಸರ್ಕಾರ ಮುಂದಾಗಿದೆ ಎಂದು ಜವಳಿ ಸಚಿವ ಶ್ರೀಮಂತ ಬಾಳ ಸಾಹೇಬ ವಾಟೀಲ್ ವಿಧಾನ ಪರಿಷತ್ನಲ್ಲಿಂದು ಹೇಳಿದರು ಪ್ರಶ್ನೋತ್ತರ ವೇಳೆಯಲ್ಲಿ ಪ್ರಶ್ನೆಯೊಂದಕ್ಕೆ ಉತ್ತರಿಸಿದ ಸಚಿವರು ರಾಜ್ಯದಲ್ಲಿ ಹೊಸ ಜವಳಿ ನೀತಿಯ ಮೂಲಕ ಅನೇಕ ಟೆಕ್ಸ್ಟೈಲ್ ಪಾರ್ಕ್ಗಳ ನಿರ್ಮಾಣ ಹೂಡಿಕೆದಾರರನ್ನು ಆಕರ್ಷಿಸಿ ಅವರಿಗೆ ಭೂಮಿ ನೀರು ವಿದ್ಯುತ್ ಸೇರಿದಂತೆ ವಿವಿಧ ಮೂಲ ಸೌಕರ್ಯಗಳನ್ನು ಕಲ್ಪಿಸಲು ಸರ್ಕಾರ ಮುಂದಾಗಿದೆ ಎಂದರು ಮುಂದಿನ ದಿನಗಳಲ್ಲಿ ನೇಕಾರರಿಗೆ ಇನ್ನಷ್ಟು ಸೌಲಭ್ಯಗಳನ್ನು ನೀಡಲು ಸರ್ಕಾರ ಬದ್ದವಾಗಿದೆ ಎಂದು ಎಂದು ಸಚಿವರು ತಿಳಿಸಿದರು ಮಲೈ ಮಹದೇಶ್ವರ ಬೆಟ್ಟದ ರಸ್ತೆಗಳು ತಿರುವುಗಳನ್ನು ಹೊಂದಿದ್ದು ಕಡಿದಾದ ರಸ್ತೆಯಾಗಿರುವುದರಿಂದ ಬೆಂಗಳೂರು ಮತ್ತು ಮೈಸೂರಿನಿಂದ ಹವಾ ನಿಯಂತ್ರಿತ ವೋಲ್ಲೋ ಬಸ್ಗಳ ಕಾರ್ಯವನ್ನು ಆರಂಭಿಸಲು ಸಾಧ್ಯವಿಲ್ಲ ಎಂದು ಉಪಮುಖ್ಯಮಂತ್ರಿ ಹಾಗೂ ಸಾರಿಗೆ ಸಚಿವ ಲಕ್ಷ್ಮಣ ಸವದಿ ವಿಧಾನ ಪರಿಷತ್ನಲ್ಲಿಂದು ಸ್ಪಷ್ಟಪಡಿಸಿದರು

ಚಿಕ್ಕಮಗಳೂರು ಜಿಲ್ಲೆಗೆ ಸರ್ಕಾರಿ ವೈದ್ಯಕೀಯ ಕಾಲೇಜು ಮಂಜೂರಾಗಿದ್ದು ಇದರ ಆದೇಶ ಪ್ರತಿಯನ್ನು ಕೇಂದ್ರ ಆರೋಗ್ಯ ಸಚಿವ ಡಾ ಪರ್ಷವರ್ಧನ್ ಉಡುಪಿ ಚಿಕ್ಕಮಗಳೂರು ಸಂಸದೆ ಶೋಭಾ ಕರಂದ್ಲಾಜೆಗೆ ಪಸ್ತಾಂತರಿಸಿದ್ದಾರೆ ಚಿಕ್ಕಮಗಳೂರು ಜಿಲ್ಲಾಸ್ತ್ರೆಯನ್ನು ಮೇಲ್ದರ್ಜೆಗೇರಿಸಿ ವೈದ್ಯಕೀಯ ಕಾಲೇಜಾಗಿ ಪರಿವರ್ತಿಸಲಾಗುವುದು ಎಂದು ಸಂಸದೆ ತಿಳಿಸಿದ್ದಾರೆ ರಾಜ್ಯದ ದಕ್ಷಿಣ ಒಳನಾಡಿನ ಅಲಲ್ಲಿ ಮಳೆಯಾಗಿದೆ ಉತ್ತರ ಹಾಗೂ ಕರಾವಳಿಯಲ್ಲಿ ಒಣ ಪವೆ ಮುಂದುವರಿದಿದೆ

ಮುನ್ಲೂಚನೆಯಂತೆ ರಾಜ್ಕಾದ್ಯಂತ ಒಣ ಪವೆ ಮುಂದುವರಿಕೆ ಸಾಧ್ಯತೆ